ಹಂತದ ಚುನಾವಣೆಗೆ ನಾಮಪತ್ರ ಸಲ್ಲಿಕೆಗೆ ಇಂದು ಕಡೆಯ ದಿನ

ರೈಸರ್ಸ್ ಹೈದ್ರಾಬಾದ್ ನಡುವೆ ಪಂದ್ಯ

ಯಾವುದೇ ಅಹಿತಕರ ಫಟನೆಗೆ ಅವಕಾಶವಾಗದಂತೆ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ ಈ ಹಂತದಲ್ಲಿ ಕೇಂದ ಸಚಿವರಾದ ಗಿರಿರಾಜ್ ಸಿಂಗ್ ಎಸ್ ಎಸ್ ಅಹ್ಲುವಾಲಿಯಾ ಬಾಬುಲ್ ಸುಪ್ರಿಯೊ ಗಜೇಂದ್ರ ಸಿಂಗ್ ಶೆಖಾವತ್ ಪಿ ಪಿ ಚೌಧರಿ ಸುಭಾಷ್ ಭಾಮ್ರೆ ಮತ್ತು ಸುದರ್ಶನ್ ಭಗತ್ ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್ ಪತ್ನಿ ಡಿಂಪಲ್ ಯಾದವ್ ಚಿತ್ರನಟಿ ಉರ್ಮಿಳಾ ಮಾತೋಂಡ್ಕರ್ ಬಿಜೆಪಿ ಬಿಹಾರ ಘಟಕದ ಅಧ್ಯಕ್ಷ ನಿತ್ಯಾನಂದ ರಾಯ್ ಮತ್ತು ಆರ್ಎಲ್ಎಸ್ಪಿ ವರಿಷ್ಣ ಉಪೇಂದ್ರ ಕುಶ್ವಾಹ ಕಾಂಗ್ರೆಸ್ ಪಕ್ಷದ ಸಲ್ಮಾನ್ ಖುರ್ಷಿದ್ ಮತ್ತು ಶ್ರೀಪ್ರಕಾಶ್ ಜೈಸ್ವಾಲ್ ಮೊದಲಾದವರ ರಾಜಕೀಯ ಭವಿಷ್ಯ ನಿರ್ಧಾರವಾಗಲಿದೆ

ಮಧ್ಯಪ್ರದೇಶದ ಚಿಂದ್ವಾರ ಹಾಗೂ ಉತ್ತರ ಪ್ರದೇಶದ ನಿಗ್ಸಾನ್ ಹಾಗೂ ಪಶ್ಚಿಮಬಂಗಾಳದ ಕಿಶನ್ಗಂಜ್ ವಿಧಾನಸಭಾ ಕ್ಷೇತ್ರಗಳಲ್ಲಿ ಉಪಚುನಾವಣೆ ಪ್ರಗತಿಯಲ್ಲಿದೆ ಮಹಾರಾಷ್ಟದ ಮುಂಬೈ ಥಾಣೆ ಕಲ್ಯಾಣ್ ಭಿವಂಡಿ ನಾಶಿಕ್ ಫಾಲ್ಗರ್ ಮವಾಲ್ ಶಿರಡಿ ಧುಲೆ ಶಿರೂರ್ ದಿಂಡೋರಿ ಮತ್ತು ನಂದೂರ್ಬಾರ್ ಮತಕ್ಷೇತ್ರಗಳಲ್ಲಿ ಇಂದು ಲೋಕಸಭಾ ಚುನಾವಣೆ ಪ್ರಗತಿಯಲ್ಲಿದೆ ಪಶ್ಚಿಮಬಂಗಾಳದ ಬಹರಾಮ್ಪುರ್ ಬೋಲ್ಪುರ್ ಬಿರ್ಭೂಮ್ ರಾನಾಘಾಟ್ ಕೃಷ್ಣಾನಗರ್ ಅಸಾನ್ಸೋಲ್ ಬರ್ದ್ಚಾಪೂರ್ವ ಮತ್ತು ಬರ್ದ್ಚಾದುರ್ಗಾಪುರ್ ಮತಕ್ಷೇತ್ರಗಳಲ್ಲಿ ಮತದಾನ ಬಿರುಸಿನಿಂದ ನಡೆಯುತ್ತಿದೆ

ಬಿಹಾರದ ದರ್ಭಾಂಗ ಉಜಿಯಾರ್ಪುರ್ ಸಮಷ್ಟಿಪುರ್ ಬೆಗುಸರಾಯ್ ಮತ್ತು ಮುಂಗೇರ್ನಲ್ಲಿ ಮತದಾನ ಶಾಂತಿಯುತವಾಗಿ ನಡೆಯುತ್ತಿದೆ

ಈ ಪೈಕಿ ಐವರು ಮಹಿಳಾ ಅಭ್ಯರ್ಥಿಗಳಿದ್ದಾರೆ ಎಂದು ನಮ್ಮ ಬಾತ್ಲೀದಾರರು ವರದಿ ಮಾಡಿದ್ದಾರೆ

ಜಮ್ಮು ಮತ್ತು ಕಾಶ್ಮೀರದ ಕುಲ್ಗಾಮ್ ಜಿಲ್ಲೆಯಲ್ಲಿ ಬಿಗಿ ಬಂದೋಬಸ್ತ್ನೊಂದಿಗೆ ಅನಂತನಾಗ್ ಸಂಸದೀಯ ಮತಕ್ಷೇತ್ರದಲ್ಲಿ ಮತದಾನ ನಡೆಯುತ್ತಿದೆ ಮತಗಟ್ಟಿಗಳ ಸುರಕ್ಷತೆಗಾಗಿ ಹಲವು ಹಂತಗಳ ಭದ್ರತಾ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ

ಈ ಹಂತದಲ್ಲಿ ಚುನಾವಣೆ ನಡೆಯುತ್ತಿರುವ ಎಲ್ಲಾ ರಾಜ್ಯಗಳಲ್ಲೂ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಮತಚಲಾಯಿಸಬೇಕು ಈ ಮೊದಲಿನ ಹಂತಗಳಲ್ಲಿ ದಾಖಲಾಗಿರುವ ಪ್ರಮಾಣಕ್ಕಿಂತ ಹೆಚ್ಚು ಮತದಾನವಾಗುವಂತೆ ಆಸಕ್ತಿ ವಹಿಸಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಟ್ಲಿಟರ್ ಸಂದೇಶದಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಲೋಕಸಭೆಯ ಉಳಿದ ಮೂರು ಹಂತಗಳ ಚುನಾವಣೆಗೆ ಮತಯಾಚನೆ ಬಿರುಸುಗೊಂಡಿದೆ ವಿವಿಧ ರಾಜಕೀಯ ಪಕ್ಷಗಳ ಅಗ್ರಗಣ್ಯ ನಾಯಕರು ದೇಶಾದ್ಯಂತ ಚುನಾವಣಾ ರ್ಯಾಲಿ ಕೈಗೊಂಡಿದ್ದಾರೆ ಬಿಜೆಪಿ ಹಿರಿಯ ನಾಯಕ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಾರ್ಖಂಡ್ ಮತ್ತು ಪಶ್ಚಿಮಬಂಗಾಳದಲ್ಲಿ ಇಂದು ಮೂರು ರ್ನಾಲಿ ನಡೆಸಲಿದ್ದಾರೆ ಜಾರ್ಖಂಡ್ನ ಗಿರಿಧಿನಲ್ಲಿ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಭಾಷಣ ಮಾದಲಿರುವ ಪ್ರಧಾನಿ ನಂತರ ಪಶ್ಚಿಮಬಂಗಾಳದ ಶ್ರೀರಾಂಪುರ್ ಮತ್ತು ಬಾರಕ್ಪುರದಲ್ಲಿ ಮಧ್ಯಾಹ್ನ ಚುನಾವಣಾ ಪ್ರಚಾರ ನಡೆಸಲಿದ್ದಾರೆ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಷಾ ಉತ್ತರ ಪ್ರದೇಶದ ಚಿತ್ರಕೂಟ್ ಪ್ರತಾಪ್ಗಢ್ ಜೌನ್ಬುರ್ ಮತ್ತು ಪ್ರಯಾಗ್ರಾಜ್ನಲ್ಲಿ ಚುನಾವಣಾ ರ್್ಯಾಲಿಗಳನ್ನುದ್ದೇಶಿ ಮಾತನಾಡಲಿದ್ದಾರೆ ಈ ಮಧ್ಯೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ರಾಜಿಸ್ಲಾನದ ಧೋಲ್ಪುರ್ ಚುರು ಮತ್ತು ಜೈಪುರದಲ್ಲಿ ಮತಯಾಚಿಸಲಿದ್ದಾರೆ ಮತ್ತೊಂದೆಡೆ ಲೋಕಸಭಾ ಚುನಾವಣೆಯ ಏಳನೆಯ ಮತ್ತು ಅಂತಿಮ ಹಂತಕ್ಕೆ ನಾಮಪತ್ರಗಳನ್ನು ಸಲ್ಲಿಸಲು ಇಂದು ಕಡೆಯ ದಿನ

ನಾಮಪತ್ರಗಳ ಪರಿಶೀಲನೆ ನಾಳಿ ನಡೆಯಲಿದ್ದು ಸ್ಪರ್ಧೆಯಿಂದ ಹಿಂದೆ ಸರಿಯ ಬಯಸುವ ಅಭ್ಯರ್ಥಿಗಳು ತಮ್ಮ ನಾಮಪತ್ರಗಳನ್ನು ವಾಪಸ್ ಪಡೆಯಲು ಬರುವ ಗುರುವಾರ ಕಡೆಯ ದಿನ ಕರ್ನಾಟಕದ ಚಿಂಚೋಳಿ ಮತ್ತು ಕುಂದಗೋಳ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಇಂದು ಕೊನೆಯ ದಿನವಾಗಿದೆ

ಚಿಂಚೋಳಿ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಡಾ ಉಮೇಶ್ ಜಾಧವ್ ಪುತ್ರ ಅವಿನಾಶ್ ಜಾಧವ್ ಹಾಗೂ ಕುಂದಗೋಳ ಕ್ಷೇತ್ರದಲ್ಲಿ ಚಿಕ್ಕನಗೌಡ ಪಾಟೀಲ್ ಅವರನ್ನು ಕಣಕ್ಕಿಳಿಸಲು ಪಕ್ಷ ನಿರ್ಧರಿಸಿದೆ

ಶಿವಳ್ಳಿ ಅವರ ಪತ್ನಿ ಕುಸುಮಾವತಿ ಶಿವಳ್ಳಿ ಸ್ಪರ್ಧಿಸಲಿದ್ದಾರೆ ಇತ್ತೀಚೆಗೆ ಸಚಿವ ಸಿ

ಶಿವಳ್ಳಿ ಅವರ ಹಠಾತ್ ನಿಧನದಿಂದ ಕುಂದಗೋಳ ವಿಧಾನಸಭಾ ಕ್ಷೇತ್ರ ಹಾಗೂ ಕಾಂಗೆಸ್ ಶಾಸಕ ಉಮೇಶ್ ಜಾಧವ್ ರಾಜೀನಾಮೆ ನೀದಿ ಬಿಜೆಪಿಗೆ ಸೇರ್ಪಡೆಗೊಂಡಿದ್ದರಿಂದ ಚಿಂಚೋಳಿ ಕ್ಷೇತ್ರ ತೆರವಾದ ಹಿನ್ನೆಲೆಯಲ್ಲಿ ಉಪಚುನಾವಣೆ ನಡೆಯುತ್ತಿದೆ ಕಿರ್ಗಿಸ್ತಾನ್ ರಾಜಧಾನಿ ಬಿಷ್ಲೇಕ್ನಲ್ಲಿಂದು ನಡೆಯಲಿರುವ ಶಾಂಘೈ ಸಹಕಾರ ಸಂಘಟನೆ ರಕ್ಷಣಾ ಸಚಿವರ ಸಭೆಯಲ್ಲಿ ಕೇಂದ್ರ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗಿಯಾಗಲಿದ್ದಾರೆ

ಈ ದಾಳಿಯಲ್ಲಿ ಓರ್ವ ಪೊಲೀಸ್ ಪೇದೆ ಗಾಯಗೊಂಡಿದ್ದರು

ಬಂಗಾಳಕೊಲ್ಲಿಯಲ್ಲಿ ಉಂಟಾಗಿರುವ ತೀವ್ರ ವಾಯುಭಾರ ಕುಸಿತದ ಪರಿಣಾಮವಾಗಿ ಎದ್ದಿರುವ ಫಾನಿ ಸುಂಟರಗಾಳಿ ಇಂದು ಮಧ್ಯಾಹ್ನದ ವೇಳೆಗೆ ಮತ್ತಷ್ಟು ತೀವ್ರಗೊಂಡು ನಾಳೆ ಬಳಗ್ಗೆ ವೇಳೆಗೆ ಪ್ರಬಲ ಚಂಡಮಾರುತದ ಸ್ವರೂಪ ತಳೆಯುವ ಸಾಧ್ಯತೆಯಿದೆ

ಹಿಂದೂ ಮಹಾಸಾಗರ ಹಾಗೂ ಬಂಗಾಳಕೊಲ್ಲಿಯ ಸಮೀಪ ಇರುವ ಪ್ರದೇಶಗಳಲ್ಲಿ ಸಮುದ್ರಕ್ಕೆ ಇಳಿಯಬಾರದು ಎಂದು ಮೀನುಗಾರರಿಗೆ ಕಟ್ಟೆಚ್ಚರ ನೀಡಲಾಗಿದೆ ಎಂದು ನಮ್ಮ ಬಾತ್ಲೀದಾರರು ವರದಿ ಮಾಡಿದ್ದಾರೆ ಈ ನಡುವೆ ಫಾನಿ ಚಂಡಮಾರುತದಿಂದ ಎದುರಾಗಬಹುದಾದ ಪರಿಸ್ಥಿತಿ ಕುರಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧಿಕಾರಿಗಳೊಂದಿಗೆ ಇಂದು ಬೆಳಗ್ಗೆ ತುರ್ತು ಸಭೆ ನಡೆಸಿದರು ಯಾವುದೇ ಪರಿಸ್ಥಿತಿಯನ್ನು ಎದುರಿಸಲು ಸನ್ನದ್ದವಾಗಿರುವಂತೆ ಹಾಗೂ ನೆರವು ನೀಡಲು ಸಕಲ ಸಿದ್ದತೆ ಮಾಡಿಕೊಳ್ಳುವಂತೆ ಅವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಚಂಡಮಾರುತದ ಪರಿಣಾಮ ಹೆಚ್ಚಾಗಿ ಉಂಟಾಗುವ ಸೂಚನೆ ನೀಡಿರುವ ಎಲ್ಲ ರಾಜ್ಯ ಸರ್ಕಾರಗಳೊಂದಿಗೆ ಸಮನ್ವಯದಿಂದ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಗಳನ್ನು ಆದ್ಯತೆಯ ಮೇರೆಗೆ ಕೈಗೆತ್ತಿಕೊಳ್ಳುವಂತೆ ಅಧಿಕಾರಿಗಳಿಗೆ ಅವರು ಮನವಿ ಮಾಡಿದ್ದಾರೆ ಕರಾವಳಿ ಕಾವಲು ಪಡೆ ಮತ್ತು ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆಗಳನ್ನು ಸಜ್ನಾಗಿರಿಸಲಾಗಿದೆ ದೇಶದ ಹಲವು ಭಾಗಗಳಲ್ಲಿ ತಾಪಮಾನ ಏರಿಕೆಯ ಪರಿಣಾಮವಾಗಿ ಬಿಸಿಗಾಳಿ ಬೀಸುತ್ತಿದೆ ಗುಜರಾತ್ನ ದಕ್ಷಿಣ ಭಾಗ ಮತ್ತು ಸೌರಾಷ್ಟ ಹಾಗೂ ಕಚ್ ಪ್ರದೇಶಗಳಲ್ಲಿ ಬಿಸಿಗಾಳಿ ತೀವ್ರವಾಗಿದೆ

ಮಹಾರಾಷ್ಟ್ರದ ಉತ್ತರ ಭಾಗ ಹಾಗೂ ಮರಾಠ್ವಾದ ಪ್ರಾಂತ್ಯಗಳಲ್ಲಿ ಕೂಡ ಬಿಸಿಗಾಳಿ ಬೀಸುವ ಮುನ್ನೆಚ್ಚರಿಕೆಯನ್ನು ಹವಾಮಾನ ಇಲಾಖೆ ನೀದಿದೆ

ಶ್ರೀಲಂಕಾದಲ್ಲಿ ಯಾವುದೇ ಮಹಿಳೆ ಬುರ್ಕಾ ದುಪ್ಪಟ್ಸ ಅಥವಾ ಬೇರಾವುದೇ ವಿಧಾನದಲ್ಲಿ ಮುಖ ಕಾಣಿಸದೆ ಗುರುತು ಪತ್ತೆಯಾಗದಿರುವಂತೆ ಮುಚ್ಚಿಕೊಳ್ಳುವುದನ್ನು ನಿರ್ಬಂಧಿಸಿ ಅಲ್ಲಿಯ ರಾಷ್ಟ್ರಾಧ್ಯಕ್ಷ ಮೈತ್ರಿಪಾಲ ಸಿರಿಸೇನಾ ಆದೇಶ ಹೊರಡಿಸಿದ್ದಾರೆ ಈ ಆದೇಶ ಇಂದಿನಿಂದಲೇ ಜಾರಿಗೆ ಬರಲಿದೆ ಮುಖ ಕಾಣಿಸದಂತೆ ಮುಚ್ಚುವ ಯಾವುದೇ ವಿನ್ಯಾಸದ ಉಡುಪು ಅಥವಾ ವಸ್ತುವನ್ನು ಈ ಆದೇಶ ನಿಷೇಧಿಸುತ್ತದೆ ಕಳೆದ ಭಾನುವಾರ ಅಲ್ಲಿಯ ಹಲವೆಡೆ ನಡೆದ ಭಯೋತ್ಪಾದಕರ ಸರಣಿ ಬಾಂಬ್ ದಾಳಿಗಳ ಹಿನ್ನೆಲೆಯಲ್ಲಿ ಈ ಆದೇಶ ಹೊರಬಿದ್ದಿದೆ

ಹೈದರಾಬಾದ್ನಲ್ಲಿ ಇಂದು ರಾತ್ರಿ ನಡೆಯಲಿರುವ ಪಂದ್ಯದಲ್ಲಿ ಸನ್ ರೈಸರ್ಸ್ ಹೈದಾರಾಬಾದ್ ಮತ್ತು ಕಿಂಗ್ಸ್ ಇಲೆವೆನ್ ಪಂಜಾಬ್ ತಂಡಗಳು ಮುಖಾಮುಖಿಯಾಗಲಿವೆ